ಈ ಮಧ್ಯೆ ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಮೈಸೂರಿನ ವಿವಿಧ ಆಸ್ತ್ರೆಗಳಿಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ವೈದ್ಯರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ

ಮೃತಪಟ್ಟ ರೋಗಿಗಳ ಅಂಗಾಂಗವನ್ನು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದ್ದು ವರದಿ ಬಂದ ನಂತರವೇ ಸಾವಿಗೆ ಯಾವ ಅಂಶ ಕಾರಣವಾಗಿದೆ ಎಂಬುದು ನಿಖರವಾಗಿ ಕಿಳಿಯಲಿದೆ ಎಂದರು ರಾಜ್ಯ ಸರ್ಕಾರ ಆರೋಗ್ತ ಸೇವೆಯನ್ನು ಉತ್ತಮ ಪಡಿಸಲು ಸಾಕಪ್ಪು ತ್ರಮಗಳನ್ನು ಕೈಗೊಂಡಿದೆ

ಈ ಸಂದರ್ಭದಲ್ಲಿ ಸಚಿವರಾದ ಜಿ

ದೇವೇಗೌಡ ಪುಟ್ಟರಂಗ ಶೆಟ್ಟಿ ಸಂಸದ ದ್ರವನಾರಾಯಣ ಪಾಗೂ ವಿಧಾನಪರಿಷತ್ನ ಪ್ರತಿಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಮೂಜಾರಿ ಹಾಜರಿದ್ದರು ಮ್ನುಸೂರಿನ ಕೆಆರ್ಆಸ್ತ್ರೆಗೆ ವೆಚಟಿಲೇಟರ್ ಸ್ಲೆಂದಂತೆ ಆಗತ್ಯ ಮೂಲಸೌಲಭ್ಯ ಕಲ್ಲಿಸಲು ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಜ

ದೇವೇಗೌಡ ಹೇಳದ್ದಾರೆ ಮೈಸೂರಿನಲ್ಲಿಂದು ಕೆ ಆರ್ ಆಸ್ತ್ರೆಗೆ ದೇಟ ನೀಡಿ ಎಷ ಪ್ರಸಾದ ಸೇವನೆಯಿಂದಾಗಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳ ಯೋಗಕ್ಷೇಮ ವಿಜಾರಿಸಿದ ನಚಿತರ ಸುದ್ಲಿಗಾರಿಗೆ ಅವರು ಈ ವಿಷಯ ತಿಳಿಸಿದರು ವೆಂಟಿಲೇಟರ್ ಪೂರ್ನೆಕೆ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಿ

ಶಿವಕುಮಾರ್ರೊಂದಿಗೆ ಈಗಾಗಲೇ ಮಾತುಕತೆ ನಡೆಸಲಾಗಿದೆ ಅಧಿವೇಶನ ಮುಗಿದ ಬಳಿಕ ಸಮಸ್ನೆ ಬಗೆಪರಿಸುವುದಾಗಿ ಸಚಿವರು ಭರವಸೆ ಕೊಟ್ಸದ್ದಾರೆ ಎಂದು ಸಚಿವ ಜಿ

ದೇವೇಗೌಡ ಹೇಳಿದರು ಜಾಮರಾಜನಗರ ಜಿಲ್ಲೆ ಸುಳ್ವಾಡಿ ಗ್ರಾಮದ ಪ್ರಕರಣವನ್ನು ಸರಿಯಾಗಿ ನಿರ್ವಪಣೆ ಮಾಡುವಲ್ಲಿ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ವಿಫಲವಾಗಿದೆ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಮೂಜಾರಿ ಆರೋಪಿಸಿದ್ದಾರೆ ಮೈಸೂರಿನಲ್ಲಿಂದು ಸುಧ್ವಿಗಾರರೊಂದಿಗೆ ಮಾತನಾಡಿದ ಅವರು ರೋಗಿಗಳಗೆ ಸಂಯಾದ ಚಿಕಿತ್ಸೆ ದೊರೆಯುತ್ತಿಲ್ಲ ಸರ್ಕಾರಿ ಆಸ್ತ್ರತ್ರಗಳಲ್ಲಿ ಮೂಲಸೌಕರ್ಯಗಳ ಕೊರತೆಯಿದೆ

ಮೂಲಸೌಲಭ್ಯಗಳ ಕೊರತೆ ಒನ್ನೆಲೆಯೇ ಹೆಚ್ಚಿನ ಸಾವು ಸಂಭವಿಸಲು ಕಾರಣವಾಗಿದೆ ಪನೂರು ಮತ್ತು ಕೊಳ್ಳಿಗಾಲ ಆಸ್ತ್ರೆಗಳಲ್ಲಿ ವೆಂಟಲೇಟರ್ ವ್ಯವಸ್ಥೆ ಇಲ್ಲ ಚಾಮರಾಜನಗರ ಜಿಲ್ಲಾಸ್ತ್ರೆಗಳಲ್ಲಿ ಇರುವ ವೆಂಟಲೇಟರ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದು ಅಸಮಧಾನ ಹೊರ ಪಾಕಿದರು

ಮೈಸೂರಿನ ಆಸ್ತತೆಗಳಿಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಜಾರಿಸಿದ ನಚಿತರ ಸುದ್ದಿಗಾರರಿಗೆ ಅವರು ಈ ವಿಷಯ ತಿಳಿಸಿದರು ಸುಳ್ವಾಡಿ ದೇವಾಲಯ ಮುಜರಾಯ ಇಲಾಖೆಯ ವ್ಯಾಪ್ತಿಗೆ ಬರುವುದಿಲ್ಲ

ಚಾಮುಂಡೇಶ್ವರಿ ದೇವಾಲಯದ ನೌಕರರ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಆಯುಕ್ತರು ನೀಡಿರುವ ವರದಿಯ ಸಾಧಕ ಬಾಧಕ ಪರಿತೀಲಿಸಿ ಕ್ರಮಕ್ಕೆಗೊಳ್ಳಲಾಗುವುದು

ಚಿಕ್ಕ ಬಾಣಾವರದಿಂದ ಹಬ್ಬಳ್ಳವರೆಗೆ ಎದ್ದುತ್ ರೈಲು ಮಾರ್ಗ ನಿರ್ಮಾಣಕ್ಕೆ ನೈರುತ್ತ ರೈಲ್ವೆ ತಯಾರಿ ನಡೆಸಿದೆ ಎಂದು ದಾವಣಗೆರೆ ಸಂಸದ ಜಿ

ಸಿದ್ದೇಶ್ವರ್ ಪೇಳಿದ್ದಾರೆ

ಈ ಹಿನ್ನೆಲೆಯಲ್ಲಿ ರಾಷ್ಟಪತಿ ರಾಮನಾಥ್ ಕೋಎಂದ್ ಉಪ ಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಣರು ಅವರಿಗೆ ಶುಭ ಪಾರೈಸಿದ್ದಾರೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಇಂದು ಬೆಳಗ್ಗೆ ದೂರವಾಣಿಯಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಮಾತನಾಡಿ ಶುಭ ಕೋರಿದ್ದಾರೆ ನಾಳೆ ಮುಖ್ಯಮಂತ್ರಿ ಆವರು ಭೂಪಾಲ್ ಮತ್ತು ಜೈಮರಕ್ಷೆ ಭೇಟಿ ನೀಡಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಪದಗ್ರಪಣ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ರಾಷ್ಟಾದ್ಯಂತ ಇಂದು ಎಜಯ್ ದಿವಸ್ ಆಚರಿಸಲಾಗುತ್ತಿದೆ

ಬೆಂಗಳೂರಿನಲ್ಲಿಂದು ಪುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು